ಕೊರೋನಾ ಸೋಂಕು ವ್ಲಾಪಿಸುತ್ತಿರುವ ಹಿನ್ನೆಲೆಯಲ್ಲಿ ಗುರುತಿಸಲಾದ ರಾಜ್ಗಳು ಮತ್ತು ಜಲ್ಲೆಗಳಲ್ಲಿ ಸಂಪೂರ್ಣ ಲಾಕ್ಡೌನ್ ಆದೇಶ ಜಾರಿ ಸಾರ್ವಜನಿಕರು ಮನೆಯಿಂದ ಹೊರಗೆ ಬರಬಾರದು ಈ ಸೂಚನೆಯನ್ನು ಉಲ್ಲಂಘಿಸಿದರೆ ಕಾನೂನು ಪ್ರಕಾರ ಕಠಿಣ ಕ್ರಮ ಕ್ಕೆಗೊಳ್ಳಲಾಗುವುದು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಚ್ಚರಿಕೆ

ಕೊರೋನಾ ಜಾಗತಿಕ ಪಿಡುಗಿನ ಹಿನ್ನೆಲೆಯಲ್ಲಿ ಟೊಕಿಯೋ ಒಲಿಂಪಿಕ್ ಕ್ರೀಡಾಕೂಟವನ್ನು ಮುಂದೂಡಬೇಕು ಎಂದು ಕೆನಡಾ ಆಗ್ರಪ ತನ್ನ ತಂಡಗಳನ್ನು ತ್ರೀಡಾಕೂಟಕ್ಕೆ ಕಳುಹಿಸುವುದಿಲ್ಲ ಎಂದು ಹೇಳೆ

ಕೊರೋನಾ ಸೋಂಕು ಪರಡುತ್ತಿರುವುದರಿಂದ ಮುನ್ನೆಚ್ಲರಿಕೆ ್ರಮವಾಗಿ ಲಾಕ್ಡೌನ್ ಆದೇಶವನ್ನು ಹೊರಡಿಸಿರುವ ಪ್ರದೇಶಗಳಲ್ಲಿ ಈ ಆದೇಶದ ಕಟ್ಲುನಿಟ್ಟಿನ ಜಾರಿಯ ಬಗ್ಗೆ ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಟಬೇಕು ಎಂದು ಕೇಂದ್ರ ಸರ್ಕಾರ ಸೂಚಿಸಿದೆ ಆದೇಶವನ್ನು ಲೆಕ್ಕಿಸದೆ ಹೊರಗೆ ತಿರುಗಾಡುತ್ತಿರುವವರ ವಿರುದ್ದ ಕಾನೂನು ತ್ರಮ ಕೈಗೊಳ್ಳಬೇಕೆಂದು ಸೂಚಿಸಲಾಗಿದೆ ಲಾಕೆಡೌನ್ ಎಂದರೆ ಜನರು ಮನೆಗಳಿಂದ ಹೊರಗೆ ಬರಬಾರದು ಎಂದು ಅರ್ಥ ಆದರೆ ಸಾರ್ವಜನಿಕರು ಈ ಆದೇಶದ ಗಂಭೀರತೆಯನ್ನು ಕಡೆಗಣಿಸುತ್ತಿದ್ದಾರೆ ತಮ್ನ ಕುಟುಂಬಗಳ ಸುರಕ್ಷತೆ ದೃಷ್ಠಿಯಿಂದ ಈ ಸೂಚನೆಗಳನ್ನು ಗಂಭೀರವಾಗಿ ಪಾಲಿಸಬೇಕಾದ ಅಗತ್ಯವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ನ ಟ್ವಿಟರ್ ಸಂದೇಶದಲ್ಲಿ ಎಚ್ಲರಿಕೆ ನೀಡಿದ್ದಾರೆ ಲಾಕ್ಡೌನ್ ಆದೇಶದ ನಿಯಮಗಳು ಮತ್ತು ಕಾನೂನುಗಳನ್ನು ಅವಶ್ಯವಾಗಿ ಅನುಸರಿಸಬೇಕೆಂದು ಅವರು ರಾಜ್ಯ ಸರ್ಕಾರಗಳಿಗೆ ಮನವಿ ಮಾಡಿದ್ದಾರೆ

ಅಗತ್ಯ ಸೇವೆಗಳನ್ನು ಲಾಕ್ಡೌನ್ ಆದೇಶದಿಂದ ಹೊರಗಿಡಲಾಗಿದೆ ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಾಗಿರುವ ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟನ ನಿರ್ಬಂಧಗಳನ್ನು ಜಾರಿಗೊಳಿಸಲಾಗಿದ್ದು ಈ ರಾಜ್ಯಗಳು ಮತ್ತ ಜಲ್ಲಿಗಳಲ್ಲಿ ಜನರು ಮನೆಗಳಿಂದ ಹೊರಗೆ ಬರದೆ ಸಹಕರಿಸಬೇಕು ಸೋಂಕಿನ ವಿರುದ್ದ ಅತ್ಯಂತ ಕಠಿಣ ತ್ರಮಗಳನ್ನು ಕೈಗೊಳ್ಳುವುದಕ್ಕಾಗಿ ಈ ನಿರ್ಬಂಧಗಳ ಗಂಭೀರ ಪಾಲನೆ ಅತ್ಯವಶ್ಯವಾಗಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಚ್ಚರಿಕೆ ನೀಡಿದ್ದಾರೆ ಈ ಕಟ್ಲುನಿಟ್ಲನ ಆದೇಶಗಳನ್ನು ಉಲ್ಲಂಘಿಸುವವರ ವಿರುದ್ದ ಕಾನೂನು ತ್ರಮ ಕೈಗೊಳ್ಳುವಂತೆ ಅವರು ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದ್ದಾರೆ ವೈದ್ಯರು ದಾದಿಯರು ಮತ್ತು ನೈರ್ಮಲ್ಯ ಪಾಲನೆ ಕಾರ್ಮಿಕರೂ ಸೇರಿದಂತೆ ಕೊರೋನಾ ವೈರಾಣು ಸೋಂಕಿನ ಸಂದರ್ಭದಲ್ಲಿ ಬಿಡುವಿಲ್ಲದೆ ದುಡಿಯುತ್ತಿರುವ ಜನರಿಗೆ ದೇಶದ ಸಾರ್ವಜನಿಕರು ತಮ್ಮ ಕೃತಜ್ಞತೆ ಸಲ್ಲಿಸಿದ್ದಕ್ಕಾಗಿ ಪ್ರಧಾನಮಂತ್ರಿ ಮೆಚ್ಚಿಗೆ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಸಂಜೆ ದೇಶಾದ್ಯಂತ ಜನರು ತಮ್ಮ ಮನೆಗಳ ಬಳಿ ನಿಂತು ಚಪ್ಪಾಳೆ ಮತ್ತು ಗಂಟೆ ಬಾರಿಸುವ ಮೂಲಕ ಕೊರೋನಾ ಸೋಂಕಿನ ವಿರುದ್ದ ಹೋರಾಡುತ್ತಿರುವವರಿಗೆ ಧನ್ಯವಾದ ಕೃತಜ್ಞತೆ ಸೂಚಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಕುರಿತು ತಮ್ನ ಸರಣಿ ಟ್ನೀಟ್ಗಳ ಮೂಲಕ ದೇಶದ ಪ್ರತಿಯೊಬ್ಲ ನಾಗರಿಕರನ್ನೂ ಅಭಿನಂದಿಸಿದ್ದಾರೆ ಕೊರೋನಾ ಸೋಂಕಿನ ವಿರುದ್ದ ದೀರ್ಘಕಾಲ ನಡೆಯಬೇಕಾಗಿರುವ ಸಮರಕ್ಷೆ ದೇಶದ ಜನತೆ ಶುಭಾರಂಭ ಮಾಡಿದ್ದಾರೆ ಎಂದು ಅವರು ಬಣ್ಣಿಸಿದ್ದಾರೆ ನಿನೈ ನಡೆದ ಜನತಾ ಕರ್ಫ್ನೂಗೆ ದೇಶಾದ್ಯಂತ ಅಭೂತಪೂರ್ವ ಸ್ಲಂದನೆ ದೊರೆಯಿತು

ಇದು ಜನತೆಯೇ ತಮ್ನ ಮೇಲೆ ವಿಧಿಸಿಕೊಂಡಿರುವ ಸ್ವಯಂ ನಿರ್ಬಂಧವಾಗಬೇಕು ಎಂದು ಸಲಹೆ ನೀಡಿದ್ದರು ಕೊರೋನಾ ಸಾಂಕ್ರಾಮಿಕ ಹರಡುವುದನ್ನು ತಡೆಯಬೇಕಾದ ಅಗತ್ಲವಿದೆ ಎಂದು ಆರೋಗ್ಲ ಸಚಿವಾಲಯ ಒತ್ತಿ ಹೇಳಿದೆ ದೆಹಲಿಯಲ್ಲಿ ನಿನೈ ಸಂಜೆ ಸುಧಿಗೋಷ್ನಿಯಲ್ಲಿ ಮಾತನಾಡಿದ ಸಚಿವಾಲಯದ ಜಂಟಿ ಕಾರ್ಯದರ್ತಿ ಲವ್ಅಗರ್ವಾಲ್ ಸೋಂಕು ಪ್ರಸರಣವನ್ನು ಸಾಧ್ಯವಾದಷ್ಟೂ ಮಟ್ಟಿಗೆ ಕಡಿಮೆ ಮಾಡಲು ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ತಿಳಿಸಿದ್ದಾರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಮಹಾನಿರ್ದೇಶಕ ಬಲರಾಂ ಭಾರ್ಗವ ಅವರೂ ಸಹ ಇದೇ ಹೇಳಿಕೆ ನೀಡಿದ್ಲು ಸೋಂಕು ಪ್ರಸರಣವನ್ನು ಗಣನೀಯವಾಗಿ ತಗ್ಗಿಸುವಲ್ಲಿ ಜನರು ಸಾಮಾಜಕ ಅಂತರವನ್ನು ಕಾಯ್ದಕೊಳ್ಳುವುದಕ್ಕಾಗಿ ಮನೆಗಳಲ್ಲೇ ಇರಬೇಕಾದ ತುರ್ತು ಅಗತ್ನವಿದೆ ಎಂದು ತಿಳಿಸಿದ್ದಾರೆ ಕೊರೋನಾ ವೈರಾಣು ಸೋಂಕು ಪರಡುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೆಲವು ಕೌಣ ಕ್ರಮಗಳನ್ನು ಆರಂಭಿಸಿದೆ ಅತಿ ಹೆಚ್ಚು ಸೋಂಕಿನ ಪ್ರಕರಣಗಳು ವರದಿಯಾಗಿದ್ಲು

ಆರ್ ಸುಬ್ರಹ್ಮಣಂ ನಿನ್ನೆ ಸಂಜಿ ಈ ಆದೇಶವನ್ನು ಹೊರಡಿಸಿದ್ದಾರೆ ಸಾರ್ವಜನಿಕರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸುವ ಎಲ್ಲ ಸರಕ ಸಾಗಟ ವಾಹನಗಳಿಗೆ ಮಾತ್ರ ನಿಗದಿತ ಸಮಯದಲ್ಲಿ ಸಂಚರಿಸಲು ಅವಕಾಶ ನೀಡಬೇಕು ಎಂದು ಅವರು ಸೂಚಿಸಿದ್ದಾರೆ

ಆ ರಾಜ್ಲದಲ್ಲಿ ಇದುವರೆಗೆ ಕೊರೋನಾ ಸೋಂಕು ಖಚಿತಪಟ್ಟಿರುವ ಯಾವುದೇ ಶ್ರಕರಣವಾಗಿಲ್ಲವಾದರೂ ಅಕ್ಷಪಕ್ಕದ ಎಲ್ಲ ರಾಜ್ಯಗಳಲ್ಲೂ ಸೋಂಕಿನ ಶ್ರಕರಣಗಳು ಹೆಚ್ಲಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಮುನ್ನೆಚ್ಚರಿಕೆವಹಿಸಲಾಗಿದೆ

ಛತ್ತೀಸ್ಗಢ ಸರ್ಕಾರವೂ ಸಹ ರಾಜ್ಯದ ನಗರ ಪ್ರದೇಶಗಳಲ್ಲಿ ಸಂಪೂರ್ಣ ಪ್ರತಿಬಂಧಕಾಜ್ಞೆ ಹೊರಡಿಸಿದ್ದು

ಈ ಆದೇಶದ ವೇಳೆ ಎಲ್ಲ ಕಚೇರಿಗಳು ಸಂಸ್ಥೆಗಳು ಸಾರಿಗೆ ಸೇವೆಗಳೂ ಸೇರಿದಂತೆ ಸಮಗ ಚಟುವಟಿಕೆ ಸ್ನಗಿತಗೊಳ್ಳಲಿದೆ ತಮಿಳುನಾಡಿನಲ್ಲಿ ನಿನ್ನೆ ರಾತ್ರಿ ವರದಿಯಾಗಿರುವಂತೆ ಕೊರೋನಾ ಸೋಂಕಿನ ಎರಡು ಹೊಸ ಪ್ರಕರಣಗಳು ಪತ್ತೆಯಾಗಿವೆ

ಕೊರೋನಾ ಸಾಂಕ್ರಾಮಿಕದ ಸಂದರ್ಭದಲ್ಲಿ ತಮ್ಮ ಸುರಕ್ಷತೆಗಾಗಿ ಸಾರ್ವಜನಿಕರು ಡಿಜಿಟಲ್ ಪಾವತಿ ಮ್ಯವಸ್ಥೆಗಳನ್ನು ಹೆಚ್ಚು ಬಳಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ರಹಪಡಿಸಿದ್ದಾರೆ ವ್ಲೆರಾಣು ಸೋಂಕು ತೀವ್ರವಾಗಿ ಪರಡುತ್ತಿರುವ ಸಂದರ್ಭದಲ್ಲಿ ಸ್ತತಃ ಬ್ಲಾಂಕುಗಳಗೆ ಬರುವುದಕ್ಕಿಂತ ಡಿಜೆಟಲ್ ಪಾವತಿ ಉಪಕರಣಗಳನ್ನು ಬಳಸುವುದು ಅತ್ಯಂತ ಸುರಕ್ಷಿತ ಕ್ರಮವಾಗಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದ್ದಾರೆ ಸೋಂಕು ಪರಡುವುದನ್ನು ನಿಯಂತ್ರಿಸಲು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಿಕೆ ಅತ್ಯಂತ ಉತ್ತಮ ್ರಮವಾಗಿರುವುದರಿಂದ ಡಿಜೆಟಲ್ ಪಾವತಿ ವ್ಯವಸ್ಥೆ ಇದಕ್ಕೆ ಸಹಕಾರಿ ಎಂದು ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಪಣಕಾಸು ಸಚಿವಾಲಯ ಮತ್ತು ಬ್ಯಾಂಕುಗಳು ಸಪ ಸಾರ್ವಜನಿಕರಿಗೆ ಇ ಪಾವತಿ ವ್ಯವಸ್ಥೆಯನ್ನೇ ಬಳಸಬೇಕೆಂದು ಸೂಚಿಸಿವೆ ಯಾವುದೇ ಪಾವತಿಗೂ ಸಾರ್ವಜನಿಕರು ಡಿಜಿಟಲ್ ಉಪಕರಣಗಳನ್ನೇ ಬಳಸಬೇಕು ಕೊರೋನಾ ಸೋಂಕು ತಗುಲದಂತೆ ಸ್ವಯಂ ರಕ್ಷಣೆಗೆ ಈ ತ್ರಮ ಅತ್ಯಂತ ಜರೂರಾಗಿದೆ ಎಂದು ಪಣಕಾಸು ಸೇವೆಗಳ ಕಾರ್ಯದರ್ತಿ ದೇಬತಿಶ್ಪಾಂಡಾ ನಿರ್ದೇಶಿಸಿದ್ದಾರೆ

ಏಳು ಮಂದಿ ಮೃತಪಟ್ಟಿದ್ದಾರೆ

ಕೊರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ಹೊರದೇಶಗಳಲ್ಲಿರುವ ಭಾರತೀಯರನ್ನು ವಾಪಸ್ ಕರೆತರುವಲ್ಲಿ ಏರ್ ಇಂಡಿಯಾ ವಿಮಾನ ಸಂಸ್ಥೆಯ ಸಿಬ್ಬಂದಿ ತೋರುತ್ತಿರುವ ಕರ್ತವ್ಯ ಶ್ರಜ್ಞೆ ಮತ್ತು ಧೈರ್ಯದ ಬಗ್ಗೆ ತಮಗೆ ಅತೀವ ಹೆಮ್ಮೆಯಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ

ಕೊರೋನಾ ಸೋಂಕಿನಿಂದ ತೀವ್ರ ಭಾದಿತವಾಗಿರುವ ಇಟಲಿ ದೇಶದಿಂದ ಭಾರತೀಯರನ್ನು ಕರೆ ತರುವಲ್ಲಿ ಈ ಸಿಬ್ಬಂದಿ ಉತ್ಪಷ್ಟ ಧೈರ್ಯ ಮತ್ತು ಮಾನವೀಯತೆಯನ್ನು ಮೆರೆದಿದ್ದಾರೆ ಅವರ ಈ ಸಹಕಾರವನ್ನು ದೇಶದ ಸಮಸ್ತ ಜನತೆ ಅಭಿನಂದಿಸುತ್ತದೆ ಎಂದು ಪ್ರಧಾನಿ ಹೇಳದ್ದಾರೆ ಕೊರೋನಾ ಬೀತಿಯಿಂದ ಪಣಕಾಸಿನ ವ್ಯವಹಾರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿರುವ ಹಿನ್ನೆಲೆಯಲ್ಲಿ ದೇಶದ ಅತಿ ದೊಡ್ಡ ಸಾರ್ವಜನಿಕ ಬ್ಲಾಂಕ್ ಎಸ್ಬಿಐ ತನ್ನ ಗ್ರಾಹಕರಿಗಾಗಿ ತುರ್ತು ಸಾಲ ಸೌಲಭ್ಣ ಆರಂಭಿಸಿದೆ

ಇಂದು ದೇಶದ ಅಪ್ರತಿಮ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜ್ಗುರು ಅವರು ಹುತಾತ್ಕರಾದ ದಿನ

ಈ ತ್ರೀಡಾಕೂಟ ನಡೆದರೆ ತಮ್ಮ ದೇಶದ ತಂಡಗಳು ಪಾಲ್ಗೊಳ್ಳುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ